ಕೊಡಗು ನೆರೆಹಾವಳಿ ನಿರಾತ್ರಿತರು ಇಟ್ಟಿಸಿದ್ದಲ್ಲಿ ಸೂಕ್ತ ದರದಲ್ಲಿ ಬಾಡಿಗೆ ಮನೆ ದೊರಕಿಸಲು ಬದ್ದ ಸಚಿವ ಸಾ

ಮಹೇಶ್ ಮಾಹಿತಿ ಿ ಶೌಚಾಲಯಗಳ ಬಳಕೆಗೆ ವಿಶೇಷ ಜಾಗೃತಿ ಆಂದೋಲನ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ರಾಜ್ಯದಲ್ಲಿ ಖರೀದಿ ಕೇಂದ್ರಗಳ ಮೂಲಕ ಹೆಸರುಕಾಳು ಖರೀದಿಯನ್ನು ಕೂಡಲೇ ಆರಂಭಿಸಲು ಅನುಮೋದನೆ ನೀಡಿ ಕೇಂದ್ರ ಸರಕಾರ ಆದೇಶ

ಈ ಹಿನ್ನೆಲೆ ನೂತನವಾಗಿ ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಚಿಂತಿಸಲಾಗಿದೆ

ರಾಮನಗರ ತಾಲೂಕಿನ ಕೈಲಾಂಚ ಗ್ರಾಮದಲ್ಲಿ ಕುಂದು ಕೊರತೆ ಆಲಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯದ ಅಭಿವೃದ್ದಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಅನುಷ್ಟಾನಕ್ಕೆ ತರಲು ಸಿದ್ದ ಎಂದು ಹೇಳಿದರು ಮೈತ್ರಿ ಸರ್ಕಾರ ಜನತೆಗೆ ನೀಡಿರುವ ಭರವಸೆಗಳನ್ನು ವಿಳಂಬ ಮಾಡದೇ ಅನುಷ್ಟಾನಗೊಳಿಸಲು ರಾಜ್ಯ ಸರ್ಕಾರ ಕಾರ್ಯ ಪ್ರವೃತ್ತವಾಗಿದೆ ಎಂದು ಹೇಳಿದರು ಮೈತ್ರಿ ಸರ್ಕಾರದ ಆಯಸ್ಸು ಕಡಿಮೆ ಎಂಬ ಪ್ರತಿಪಕ್ಷಗಳ ಟೀಕೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಈ ಟೀಕೆಗೆ ಕಾಲವೇ ಉತ್ತರಿಸಲಿದೆ ಎಂದು ಪ್ರತಿಕ್ರಿಯಿಸಿದರು

ಮಹೇಶ್ ಹೇಳಿದ್ದಾರೆ

ಇಬ್ಬರು ವ್ಯಕ್ತಿಗಳು ಕಾಣೆಯಾಗಿದ್ದಾರೆ ಎಂದು ಹೇಳಿದರು

ಕೊಡಗಿನಲ್ಲಿ ಅತಿವ್ಯಷ್ಲಿಯಿಂದ ಹಾನಿಗೊಳಗಾದ ಯಾವ ಯಾವ ಗ್ರಾಮಗಳು ಇನ್ನೂ ಸಮಸ್ತೆಯ ಸುಳಿಯಲ್ಲಿವೆ ಎಂಬ ಬಗ್ಗೆ ಅಧಿಕಾರಿಗಳು ಖುದ್ದು ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಪರಿಶೀಲಿಸುವಂತೆಯೂ ಸಚಿವರು ಆದೇಶಿಸಿದರು ಸರ್ಕಾರದ ಮನೆ ನಿರ್ಮಾಣವಾಗುವವರೆಗೂ ನಿರಾತ್ರಿತರು ಬಾಡಿಗೆ ಮನೆಯಲ್ಲಿ ಇರಲು ಇಜ್ಜಿಸಿದಲ್ಲಿ ಅಂಥವರಿಗೂ ಸೂಕ್ತ ದರದಲ್ಲಿ ಬಾಡಿಗೆ ಮನೆ ದೊರಕಿಸುವ ಚಿಂತನೆ ಸರ್ಕಾರದ ಮುಂದಿದೆ ಎಂದು ಸಚಿವ ಸಾ

ಮಹೇಶ್ ತಿಳಿಸಿದರು ಪ್ರಕೃತ್ತಿ ವಿಕೋಪದಿಂದ ಮನೆ ಭೂಮಿ ಕಳೆದುಕೊಂಡವರಿಗೆ ಹೊಸ ಜೀವನ ಕಟ್ಟಿಕೊಡುವ ನಿಟ್ಟಿನಲ್ಲಿ ಲಭ್ಯವಿರುವ ಅರಣ್ಯ ಜಮೀನನ್ನು ಸ್ವಾಧೀನ ಪಡಿಸಿಕೊಂಡು ಇತರೆ ಭೂಮಿಯ ಲಭ್ಯತೆಯಾನುಸಾರ ಸೂಕ್ತ ಜಾಗವನ್ನು ನಿಗಧಿಪಡಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಮಹೇಶ್ ಜಿಲ್ಲೆಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮಡಿಕೇರಿಯಲ್ಲಿ ನಿನ್ನೆ ಜರುಗಿದ ಪ್ರಕೃತ್ತಿ ವಿಕೋಪ ನಿರಾತ್ರಿತರ ಪುನರ್ ವಸತಿ ಸಂಬಂಧಿತ ಸಭೆಯಲ್ಲಿ ಮಾತನಾಡಿದ ಅವರು ನಿರಾತ್ರಿತರಾದವರಿಗೆ ಅವರು ವಾಸವಿದ್ದ ಪತ್ತಿರದ ಗ್ರಾಮಗಳಲ್ಲಿಯೇ ಮನೆ ನಿವೇಶನ ನೀಡುವಿಕೆ ತಾತ್ಕಾಲಿಕ ಶಿಬಿರಗಳಲ್ಲಿ ಶಾಶ್ವತ ಮನೆ ನಿರ್ಮಾಣ ಆಗುವ ತನಕ ಇರಲು ಬಯಸುವವರಿಗೆ ಸೂಕ್ತ ಶೆಡ್ಗಳ ನಿರ್ಮಾಣ ಖಾಸಗಿ ಜಮೀನಿನಲ್ಲಿ ನಿವೇಶನ ಇದ್ದರೆ ಮನೆ ನಿರ್ಮಾಣ ಯೋಜನೆ ಲಭ್ಯವಿರುವ ಅರಣ್ಯ ಜಮೀನು ಗುರುತಿಸಿ ಅಲ್ಲಿ ಮನೆ ನಿವೇಶನಕ್ಕೆ ವ್ಯವಸ್ಥೆ ಕಲ್ಪಿಸುವುದಾಗಿಯೂ ತಿಳಿಸಿದರು ಕೊಡಗಿನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಅಧ್ಯಯನ ನಡೆಸಲು ಮಡಿಕೇರಿಗೆ ಆಗಮಿಸಿರುವ ಹಿರಿಯ ಭೂ ವಿಜ್ವಾನಿಗಳ ತಂಡ ಗಾಳಿಬೀಡು ನವೋದಯ ಕೇಂದ್ರೀಯ ವಿದ್ನಾಲಯದಲ್ಲಿ ಭೂಕಂಪನ ದಾಖಲಿಸುವ ಸಿಸ್ನೋಮೀಟರ್ ಮಾಪಕವನ್ನು ಅಳವಡಿಸಿದೆ ಹೈದರಾಬಾದ್ನಲ್ಲಿರುವ ರಾಷ್ಟೀಯ ಭೂಗರ್ಭ ಶಾಸ್ತ ಅಧ್ಯಯನ ಸಂಸ್ಥೆಯ ಹಿರಿಯ ವಿಜ್ವಾನಿ ಡಾಕ್ಷರ್ ರಾಘವನ್ ಪಾಗೂ ಅಧಿಕಾರಿಗಳು ಭೂಕುಸಿತಗೊಂಡ ಸ್ವಳಗಳನ್ನು ಪರಿಶೀಲನೆ ನಡೆಸಿದ್ದು ಕೆಲವು ಭಾಗದಲ್ಲಿ ಬೆಟ್ಟ ಕುಸಿದಿರುವ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಲು ಹೈದರಾಬಾದ್ಗೆ ಕೊಂಡೊಯ್ದಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಮತ್ತು ಪಂಚಾಯತರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಕಿರೇಸೂರು ಗ್ರಾಮದಲ್ಲಿ ನಿನ್ನೆ ವಿವಿಧ ಕಾಮಗಾರಿಗಳನ್ನು ವಿಕ್ಷೀಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಪದಾಯಿ ನದಿ ನ್ಯಾಯಾಧೀಕರಣದ ತೀರ್ಪಿನಿಂದ ರಾಜ್ಯಕ್ಕೆ ಲಭಿಸಿರುವ ನೀರಿನ ಬಳಕೆ ಕುರಿತು ನೀರಾವರಿ ಇಲಾಖೆಯಿಂದ ಯೋಜನೆ ತಯಾರು ಮಾಡಲಾಗುವುದು ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇತರೆ ನಗರ ಪ್ರದೇಶಗಳಿಗೆ ಮಹದಾಯಿ ನದಿ ನೀರಿನಿಂದ ಹೆಚ್ಚಿನ ಕುಡಿಯುವ ನೀರು ಲಭ್ಯವಾಗಲಿದೆ ಇನ್ನು ಉಳಿದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾದಾಯಿ ನೀರಿನ ಬಳಕೆ ಕುರಿತು ವಿಸ್ತ್ರಕ ಯೋಜನೆಯನ್ನು ತಯಾರಿಸುವಂತೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಸ್ವಚ್ಛ ಭಾರತ ಮಿಷನ್ ಅಡಿ ನಿರ್ಮಿಸಲಾಗಿರುವ ಶೌಚಾಲಯಗಳನ್ನು ಬಳಸಲು ಆಂದೋಲನದ ಮಾದರಿಯಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಪಾಕಿಕೊಳ್ಳಬೇಕು ಸಾರ್ವಜನಿಕರಲ್ಲಿ ಈ ಕುರಿತು ಇರುವ ಮನೋಭಾವ ಅಭ್ಯಾಸಗಳನ್ನು ಬದಲಾಯಿಸಲು ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಚಟುವಟಿಕೆಗಳನ್ನು ಚುರುಕುಗೊಳಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ

ಕೇಂದ್ರ ಸರಕಾರ ರಾಜ್ಯದಲ್ಲಿ ಖರೀದಿ ಕೇಂದ್ರಗಳ ಮೂಲಕ ಹೆಸರುಕಾಳು ಖರೀದಿಯನ್ನು ಕೂಡಲೇ ಆರಂಭಿಸಲು ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ ಎಂದು ಧಾರವಾಡ ಸಂಸದ ಪ್ರಲ್ವಾದ ಜೋಶಿ ಹೇಳಿದ್ದಾರೆ

ಹಾಗು ಸಂಭಂದಿಸಿದ ಉಗ್ರಾಣಗಳ ರಸೀದಿ ಪಡೆದು ಕೇಂದ್ರ ನೋಡಲ್ ಏಜೆನ್ಸಿಯು ರಾಜ್ಯಮಟ್ಟದ ಖರೀದಿ ಸಂಸ್ಥೆಗಳಿಗೆ ಹಣ ಪಾವತಿ ಮಾಡಬೇಕು ಎಂದು ಕಟ್ಟು ನಿಟ್ಟನ ಆದೇಶ ನೀಡಲಾಗಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಏಷ್ಠನ್ ತ್ರೀಡಾಕೂಟದಲ್ಲಿ ಇದೇ ಮೊದಲ ಬಾರಿಗೆ ಆರಂಭಿಸಿರುವ ಖುರಾಷ್ ಪಂದ್ಯದಲ್ಲಿ ಕಂಚಿನ ಪದಕ ಪಡೆದಿರುವ ಬೆಳಗಾವಿಯ ಮಲಪ್ರಭಾ ಜಾಧವ್ ಅವರನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಲಪ್ರಭಾ ಜಾಧವ್ ಅವರು ಕಂಚಿನ ಪದಕ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ಚುಟುಕು ಸುದ್ದಿ ಚನ್ನಪಟ್ಟಣ ತಾಲೂಕಿನ ಬಿ ವಿ

ಕಾಡಾನೆ ಹಿಂಡು ಕಾಡಿಗಟ್ವಲು ನಡೆಸಿದ ಪ್ರಯತ್ನ ಫಲ ಕಾಣದ ಹಿನ್ನೆಲೆ ಸಾಕು ಆನೆಗಳ ಸಹಾಯದಿಂದ ಆನೆಗಳನ್ನು ಹಿಡಿದು ದಟ್ಟ ಅರಣ್ಣಕ್ಕೆ ಬಿಡಲು ಅರಣ್ಯ ಇಲಾಖೆ ಮುಂದಾಗಿದೆ ಹೂವಿನ ಕರಗಮಹೋತ್ಸವದ ಮೂಲಕ ಸಮುದಾಯದಲ್ಲಿ ಸೌಪಾರ್ದತೆಯ ಸಂದೇಶ ಸಾರುವ ತಿಗಳ ಸಮಾಜ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಂಸದ ಕೆ

ಕೋಲಾರ ತಾಲ್ಲೂಕಿನ ವೇಮಗಲ್ ಹಾಗೂ ರಾಜಕಲ್ಲಪಳ್ಳಿಯಲ್ಲಿ ನಡೆದ ದ್ರೌಪತಾಂಭ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು

ಿ ಕೊಡಗು ನೆರೆಹಾವಳ ನಿರಾತ್ರಿತರು ಇಚ್ಚಿಸಿದ್ದಲ್ಲಿ ಸೂಕ್ತ ದರದಲ್ಲಿ ಬಾಡಿಗೆ ಮನೆ ದೊರಕಿಸಲು ಬದ್ದ ಸಚಿವ ಸಾ

ಮಹೇಶ್ ಮಾಹಿತಿ ಶೌಚಾಲಯಗಳ ಬಳಕೆಗೆ ವಿಶೇಷ ಜಾಗೃತಿ ಆಂದೋಲನ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ರಾಜ್ಯದಲ್ಲಿ ಖರೀದಿ ಕೇಂದ್ರಗಳ ಮೂಲಕ ಹೆಸರುಕಾಳು ಖರೀದಿಯನ್ನು ಕೂಡಲೇ ಆರಂಭಿಸಲು ಅನುಮೋದನೆ ನೀಡಿ ಕೇಂದ್ರ ಸರಕಾರ ಆದೇಶ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು